ಸುಧಾಕರ್

ವಿದ್ವಾರ್ಥಿಗಳು ಭಾಗಿ

ಮುಷ್ತರ ಕೈಬಿಡಲು ಸರ್ಕಾರ ಮನವಿ

ಚಿತ್ರಮಂದಿರಗಳಲ್ಲಿ ಸಂಪೂರ್ಣ ಸೀಟು ಭರ್ತಿಯನ್ನು ಮುಂದುವರಿಸಬೇಕೆಂಬ ಮನವಿಗಳು ಬಂದಿವೆ ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕ್ಲೆಗೊಳ್ಳಲಾಗುವುದೆಂದು ನಿರ್ಮಾಪಕರ ಸಂಘದ ನಿಯೋಗಕ್ಕೆ ಹೇಳಿರುವುದಾಗಿ ಸಚಿವ ಡಾ

ದೇಶಾದ್ಯಂತ ಕೋವಿಡ್ ಸಾಂಕಾಮಿಕ ಸೋಂಕು ಉಲ್ಲಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸೇವೆಯಲ್ಲಿರುವ ಎಲ್ಲ ಸಿಬ್ಲಂದಿಗಳು ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಂಡು ಮಾರ್ಗಸೂಚಿಯನ್ನು ಅನುಸರಿಸಬೇಕು ಎಂದು ನಿರ್ದೇತಿಸಿದೆ ಕೇಂದ್ರ ಸರ್ಕಾರ ತನ್ನ ಸಿಬ್ಬಂದಿಯ ಮೇಲೆ ನಿಗಾ ಇಡಲಿದೆ ಎಂದು ತಿಳಿಸಿದ್ದು ಸಾಮಾಜಿಕ ಅಂತರ ಮಾಸ್ಕ್ ಬಳಕೆ ಹಾಗೂ ಶುಚಿತ್ವ ಕಾಪಾಡಬೇಕೆಂದು ಆದೇಶದಲ್ಲಿ ತಿಳಿಸಿದೆ

ಹಾವೇರಿ ಜಿಲ್ಲ ರಾಣೆಬೆನ್ನೂರು ತಾಲ್ಲೂಕಿನ ತುಮ್ನಿನಕಟ್ಟ ಗ್ರಾಮ ಪಂಚಾಯತಿ ರಾಷ್ಷೀಯ ಪುರಸ್ತಾರಕ್ಕೆ ಆಯ್ಲೆಯಾಗಿದೆ ಗ್ರಾಮ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ದಿ ಹಾಗೂ ಉತ್ತಮ ಕಾರ್ಯ ನಿರ್ವಹಣೆಗಾಗಿ ಈ ಪ್ರಶಸ್ತಿ ನೀಡಲಾಗುತ್ತಿದೆ

ರಾಷ್ಷೀಯ ಪ್ರಶಸ್ತಿಗೆ ಪಂಚಾಯಿತಿ ಭಾಜನವಾಗಲು ಎಲ್ಲ ಹಂತದ ಸಿಬ್ಬಂದಿಯ ಶ್ರಮ ಬದ್ದತೆ ಹಾಗೂ ಕಾರ್ಯವೈಖರಿ ಪ್ರಮುಖ ಕಾರಣವಾಗಿದೆ ಎಂದು ತುಮ್ಮಿನಕಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ದಿ ಅಧಿಕಾರಿ ಅಂಬಿಕಾ ಕಿರಣ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ

ಅದರಲ್ಲಿ ರಾಜ್ಯದ ಇಬ್ಬರು ವಿದ್ಯಾರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ ಉಡುಪಿ ಜಲ್ಲೆ ಕುಂದಾಪುರ ತಾಲೂಕಿನ ಅಲ್ಲಾಡಿ ಆರ್ಡಿ ಚಾರಮಕ್ಕಿ ನಾರಾಯಣಶೆಟ್ಟಿ ಸ್ನಾರಕ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅನುಷಾ ಕುಲಾಲ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲ ಹೊಸಕೋಟೆ ತಾಲ್ಲೂಕಿನ ತಾವರೆಕೆರೆಯ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿ ಮನೋಜ್ ಅಯ್ಲೆಯಾಗಿದ್ದಾರೆ

ಎನ್ ಅಶ್ವತ್ತನಾರಾಯಣ್ ತಿಳಿಸಿದ್ದಾರೆ ಜಪಾನಿನಲ್ಲಿ ನಡೆಯುತ್ತಿರುವ ಜಾಗತಿಕ ತಂತ್ರಜ್ವಾನ ಆಡಳಿತ ಶೃಂಗಸಭೆಯಲ್ಲಿ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾದ ಸಚಿವರು ಪ್ರಧಾನ ಭಾಷಣ ಮಾಡಿ ಪ್ರಸುತ್ತ ಬೆಂಗಳೂರು ಮೆಟ್ರೋ ವಿದ್ಚುತ್ ನಿಂದ ನಡೆಯುತ್ತಿದ್ದು ಮುಂದೆ ಸಾರ್ವಜನಿಕ ಸಾರಿಗೆ ವಿದ್ಯುದ್ಗೀಕರಣಗೊಳ್ಳಲಿದೆ ರಾಜ್ಯದಲ್ಲಿ ಎಲೆಕ್ಷಿಕ್ ವಾಹನ ಕ್ರಾಂತಿಗೆ ದಿನಗಣನೆ ಶುರುವಾಗಿದೆ ಇಲ್ಲಿ ವಿದ್ಯುತ್ ಉತ್ತಾದನೆ ಉತ್ತಮವಾಗಿದ್ದು ಪೂಡಿಕೆಗೆ ಪೂರಕ ವಾತಾವರಣ ಇದೆ ಎಂದರು ರಾಜ್ಞ ರಸ್ತೆ ಸಾರಿಗೆ ಸಂಸ್ಥೆಗಳ ನೌಕರರು ತಮ್ಮ ವಿವಿಧ ದೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆಯಿಂದ ರಾಜ್ಞಾದ್ಯಂತ ಅನಿರ್ದಿಷ್ಣಾವಧಿ ಮುಷ್ಕರ ನಡೆಸಲು ಮುಂದಾಗಿದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ರಸ್ತೆ ಸಾರಿಗೆ ಸಂಸ್ಥೆಗಳ ನೌಕರರ ಮುಷ್ಕರ ಬೇಡಿಕೆಗಳು ಹಾಗೂ ಪರ್ಯಾಯ ಕ್ರಮಗಳ ಕುರಿತಾಗಿ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ವೇತನ ಪರಿಷ್ಠರಣೆ ಆರನೇ ವೇತನ ಆಯೋಗ ಶಿಫಾರಸು ಜಾರಿ ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಲು ಸಾರಿಗೆ ನೌಕರರು ಮುಷ್ಕರ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ತ್ರಮಗಳು ಹಾಗೂ ಸಾಧ್ಯಾ ಸಾಧ್ಯತೆಗಳ ಬಗ್ಗೆ ಮುಖ್ಯಮಂತ್ರಿಯವರು ಸಾರಿಗೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಿದರು ಸಭೆಯ ಬಳಿಕ ಮಾತನಾಡಿದ ಮುಖ್ಯ ಕಾರ್ಯದರ್ತಿ ಪಿ ರವಿಕುಮಾರ್ ಕೊರೊನಾ ಸಂದಿಗ್ದ ಸಂದರ್ಭದಲ್ಲಿ ಆರನೇ ವೇತನ ಆಯೋಗದ ಶಿಫಾರಸ್ಸು ಜಾರಿ ಸಾಧ್ಯವಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಾರಿಗೆ ನೌಕರರು ಮುಷ್ತರ ಕೈಬಿಡಬೇಕು ಮುಷ್ತರಕ್ಕೆ ಮುಂದಾದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ಲಿ ಎಸ್ತಾ ಅಡಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಛರಿಸಿದರು